ಶುದ್ದ ನೀರಿನ ಮಹತ್ವದ ಮೇಲೆ ಗಮನ ಹರಿಸಲಾಗುತ್ತದೆ ಮತ್ತು ಶುದ್ದನೀರಿನ ಮೂಲಗಳ ಸುಸ್ವಿರ ನಿರ್ವಹಣೆ ಕುರಿತು ಸಲಹೆ ನೀಡಲಾಗುತ್ತದೆ ಜಾಗತಿಕ ನೀರಿನ ಬಿಕ್ಕಟ್ಟು ಕುರಿತು ಅರಿವು ಮೂಡಿಸುವುದು ಈ ದಿನಾಚರಣೆಯ ಉದ್ಗೇತವಾಗಿದೆ

ನೀರಿನ ಮೌಲ್ಡಿ ಎನ್ನುವುದು ಈ ವರ್ಷದ ಧ್ಯೇಯ ವಾಕ್ಲವಾಗಿದ್ದು ವಿಶ್ವಾದ್ಯಂತ ನೀರಿನ ಪೂರ್ಲೆಕೆ ನಿರ್ವಹಣೆಯಲ್ಲಿ ಆರೋಗ್ಟಕರ ಪರಿಸರ ವ್ವವಸ್ಥೆಗಳ ನಿರ್ಣಾಯಕ ಪಾತ್ರವನ್ನು ವಿಶೇಷವಾಗಿ ಗುರುತಿಸುತ್ತದೆ ಜೀವನದ ಅರ್ಥವ್ಯವಸ್ಥೆಯಲ್ಲಿ ನೀರು ಅತ್ಯಗತ್ಯ ನೀರು ನಿರ್ವಹಣೆ ಇಲ್ಲದೇ ಯಾವುದೇ ದೂರದ್ಯಸ್ಟಿ ಯೋಜನೆಗಳು ಸಾಕಾರವಾಗುವುದಿಲ್ಲ ಈ ವಿಚಾರವನ್ನು ಮನಗಂಡು ಮುನ್ನಡೆಯಬೇಕಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ವಿಶ್ವ ಜಲದಿನದ ಅಂಗವಾಗಿ ಜಲಶಕ್ತಿ ಅಭಿಯಾನದ ಮಳೆ ನೀರು ಸಂಗ್ರಹಿಸಿ ಅಭಿಯಾನಕ್ಕೆ ವರ್ಚುಯಲ್ ಮೂಲಕ ಅವರು ಚಾಲನೆ ನೀಡಿ ಮಾತನಾಡಿದರು ನೀರು ಉಳಿಸುವ ಕ್ರಮ ಕೈಗೊಂಡರೆ ದೇಶದಲ್ಲಿ ನೀರಿನ ಕೊರತೆ ಉಂಟಾಗುವುದಿಲ್ಲ ಈ ಕ್ರಮಗಳನ್ನು ಮೊದಲೇ ಕೈಗೊಳ್ಳಬೇಕಿತ್ತು ಪ್ರತಿಯೊಂದು ಅಭಿಯಾನದಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅತ್ಯಗತ್ಯವಾಗಿದ್ದು ಇದು ಬರುವ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಬೇಕು ನಾವು ನಮ್ಮ ಮುಂದಿನ ಪೀಳಿಗೆಗೂ ಉತ್ತಮ ನೀರು ದೊರೆಯುವಂತೆ ನೋಡಿಕೊಳ್ಳಬೇಕು ನೀರಿನ ಜೊತೆ ಪವಿತ್ರ ಸಂಬಂಧ ಹೊಂದಬೇಕು ವರ್ತಮಾನದ ಸ್ವಿತಿಯನ್ನು ಬದಲಿಸಬೇಕು ಭವಿಷ್ಕಕ್ಕಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಹೇಳಿದರು ಕಳೆದ ಏಳು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆ ಹಮ್ಗಿಕೊಂಡಿದೆ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಅಟಲ್ ಭೂ ಜಲ ಮುಂತಾದ ಯೋಜನೆ ಕೈಗೊಂಡಿದೆ ದೇಶದಲ್ಲಿ ಮಳೆಯ ನೀರು ಭಾರಿ ಪ್ರಮಾಣ ವ್ಯರ್ಥವಾಗುತ್ತಿದೆ ನಾವು ಎಷ್ಟು ನೀರನ್ನು ಸಂಗ್ರಹಿಸುತ್ತೇವೋ ಅಷ್ಟು ಪ್ರಮಾಣದ ಸಮಸ್ಥೆ ಬಗೆಹರಿಯುತ್ತದೆ ಮುಂಗಾರಿಗೆ ಇನ್ನೂ ಬಹಳ ತಿಂಗಳುಗಳಿವೆ ಈಗಲೇ ನಾವು ಸಿದ್ದತೆ ನಡೆಸಬೇಕು ನೀರು ಸಂಗ್ರಹಗಾರಗಳ ಸಾಮರ್ಥ್ಯ ಹೆಚ್ಚಿಸಬೇಕು ಎಂದು ಪ್ರಧಾನ ಮಂತ್ರಿ ಹೇಳಿದರು ಕೇಂದ್ರ ಜಲಶಕ್ತಿ ಸಚಿವರು ಮತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜ್ಯಗಳ ಮುಖ್ಯಮಂತ್ರಿಗಳು ಕೆನ್ ಬೆಟ್ಟಾ ಸಂಪರ್ಕ ಯೋಜನೆಯ ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಮಂತ್ರಿಯವರ ಉಪಸ್ಥಿತಿಯಲ್ಲಿ ಸಹಿ ಹಾಕಿದರು ಇದು ನದಿ ಜೋಡಣೆಯ ರಾಷ್ಟೀಯ ದೂರದೃಷ್ಟಿಯ ಮೊದಲ ಯೋಜನೆಯಾಗಿದೆ ಕೆನ್ನಿಂದ ಬೆಟ್ಟಾ ನದಿ ಸಂಪರ್ಕಿಸುವ ದೌಢಾನ್ ಅಣೆಕಟ್ಟೆ ಮೂಲಕ ನೀರು ಹಂಚಿಕೆ ಮತ್ತು ಎರಡೂ ನದಿಗಳನ್ನು ಸಂಪರ್ಕಿಸುವ ಕಣಿವೆ ನಿರ್ಮಾಣದ ಯೋಜನೆ ಇದಾಗಿದೆ ಪ್ರತಿಯೊಬ್ಬರು ನೀರನ್ನು ನ್ಯಾಯಯುತವಾಗಿ ಮತ್ತು ವಿವೇಚನೆಯಿಂದ ಬಳಸಬೇಕು ಹಾಗೂ ಜಲ ಸಂರಕ್ಷಣೆಗೆ ಮುಂದಾಗಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಕ ನಾಯ್ದು ಕರೆ ನೀಡಿದ್ದಾರೆ ವಿಶ್ವ ಜಲದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಅವರು ಮರುಬಳಕೆ ಮರು ಸಂಸ್ಕರಣೆ ಹಾಗೂ ಮಿತಬಳಕೆ ನಮ್ನ ಧ್ವೇಯವಾಕ್ಷವಾಗಬೇಕು ಇದರಿಂದ ಮುಂದಿನ ಪೀಳಿಗೆಗೆ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಬಹುದಾಗಿದೆ ಎಂದು ಅವರು ಹೇಳಿದ್ದಾರೆ ಪ್ರತಿಯೊಬ್ಬರು ನೀರನ್ನು ಸಂರಕ್ಷಿಸುವ ಹಾಗೂ ಜಲಮೂಲಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ತೊಡಗಬೇಕು ಮಳೆ ನೀರನ್ನು ಸಂಗ್ರಹಿಸಲು ಮುಂದಾಗಬೇಕು ಎಂದು ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಕರೆ ನೀಡಿದ್ದಾರೆ ತಮಿಳುನಾಡು ಕೇರಳ ಮತ್ತು ಪುದುಚೆರಿಯಲ್ಲಿ ವಿಧಾನಸಭೆ ಚುನಾವಣೆಗಾಗಿ ಅಭ್ಯರ್ಥಿಗಳು ಸಲ್ಲಿಸಿರುವ ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ

ಎಐಎಡಿಎಂಕೆ ಜಂಟಿ ಸಂಚಾಲಕ ಹಾಗೂ ಮುಖ್ಯಮಂತ್ರಿ ಎಡಪಾಡಿ ಪಳನಿಸ್ವಾಮಿ ಹೊಸೂರಿನಲ್ಲಿ ಚುನಾವಣಾ ಪ್ರಚಾರ ಮಾಡಲಿದ್ದಾರೆ ಸಂಚಾಲಕ ಹಾಗೂ ಉಪಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಥೆಣಿ ಜಿಲ್ಲೆಯಲ್ಲಿ ಡಿಎಂಕೆ ಮುಖ್ಯಸ್ನ ಎಂ

ಸ್ನಾಲಿನ್ ತುತುಕುಡಿಯಲ್ಲಿ ಮತ್ತು ಬಿಜೆಪಿ ಮುಖ್ಯಸ್ನ ಎಲ್ ಮುರುಗನ್ ಧಾರಾಪುರಂನಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ

ಚುನಾವಣೆ ನಿಗದಿಯಾಗಿರುವ ರಾಜ್ಯಗಳು ಮತ್ತು ಕೇಂಧಾಡಳಿತ ಪ್ರದೇಶದಲ್ಲಿ ಪ್ರಚಾರ ಬಿರುಸುಗೊಂಡಿದೆ ಅಸ್ಸಾಂನಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ತಾರಾ ಪ್ರಚಾರಕರು ಮತದಾರರನ್ನು ಓಲ್ಲೆಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಹಿರಿಯ ಬಿಜೆಪಿ ಮುಖಂಡ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಇಂದು ಅಸ್ತಾಂನಲ್ಲಿ ಹಲವು ಚುನಾವಣಾ ರ್ನಾಲಿಗಳನ್ನು ನಡೆಸಲಿದ್ದಾರೆ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ನಡ್ಡಾ ದಿಬ್ರುಗಡ್ ಜೋರ್ಹಟ್ ಮತ್ತು ಬಿಸ್ವನಾಥ್ನಲ್ಲಿ ಚುನಾವಣಾ ರ್ಾಲಿಗಳನ್ನು ನಡೆಸಲಿದ್ದಾರೆ ಹಿರಿಯ ಬಿಜೆಪಿ ಮುಖಂಡ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಡರಿ ಪ್ರಚಾರಕ್ಕಾಗಿ ಇಂದು ಪುದುಚೇರಿಗೆ ಭೇಟ ನೀಡುವ ನಿರೀಕ್ಷೆ ಇದೆ ಅಲ್ಲಿ ಅವರು ರೋಡ್ ಷೋ ನಡೆಸುವ ಸಾಧ್ಯತೆ ಇದೆ

ಭಾರತೀಯ ಜನತಾಪಕ್ಷ ನಾಳೆ ತನ್ನ ಸಂಸದೀಯ ಪಕ್ಷದ ಸಭೆ ನಡೆಸಲಿದೆ

ಒಂದು ಕೋಟ ಹನ್ನೊಂದು ಲಕ್ಷಕ್ಕೂ ಅಧಿಕ ಜನರು ಈಗಾಗಲೇ ಈ ಸೋಂಕಿನಿಂದ ಗುಣಮುಖರಾಗಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ

ಗಂಗಾಧರ್ ಜಮ್ಮು ಕಾಶ್ನೀರದ ಸೋಫಿಯಾನ್ ಜಿಲ್ಲೆಯ ಮನಿಹಾಲ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಇಂದು ಬೆಳಗಿನ ಜಾವ ನಡೆದ ಗುಂಡಿನ ಕಾಳಗದಲ್ಲಿ ನಾಲ್ವರು ಭಯೋತ್ಪಾದಕರು ಹತರಾಗಿದ್ದಾರೆ ಇದರಲ್ಲಿ ಇಬ್ಬರು ಲಷ್ಕರ್ ಇ ತೊಯ್ದಾ ಭಯೋತ್ವಾದನಾ ಸಂಘಟನೆಗೆ ಸೇರಿದವರಾಗಿದ್ದಾರೆ ಎಂದು ಕಾಶ್ಮೀರ ವಲಯದ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ ಗ್ರಾಮವೊಂದರಲ್ಲಿ ಭಯೋತ್ವಾದಕರು ಅಡಗಿದ್ದಾರೆಂಬ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿದಾಗ ಭಯೋತ್ಪಾದಕರು ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಸ್ಥಳದಲ್ಲಿದ್ದ ಶಸ್ತಾಸ್ತಗಳು ಹಾಗೂ ಮದ್ದುಗುಂಡುಗಳನ್ನು ಭದ್ರತಾ ಪಡೆಗಳು ವಶಪಡಿಸಿಕೊಂಡಿವೆ ಕಾರ್ಯಾಚರಣೆ ಇನ್ನು ಮುಂದುವರೆದಿದೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಅಂಧ್ರಪ್ರದೇಶದ ವಿಶಾಖಪಟ್ಟಣದ ಬೀಚ್ ರಸ್ತೆಯಲ್ಲಿ ರಾಷ್ಲೀಯ ಸಮಗ್ರತೆ ಹಾಗೂ ಏಕತೆಯನ್ನು ಬಿಂಬಿಸುವ ಸಾಂಸ್ಕೃತಿಕ ಶ್ರದರ್ಶನವನ್ನು ಆಯೋಜಿಸಲಾಗಿದೆ ಉತ್ತರ ಪ್ರದೇಶದಲ್ಲಿಯೂ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ವಾರಾಣಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಆವರಣದಲ್ಲಿ ನಿನ್ನೆ ಸಂಜೆಯಿಂದ ಮೂರು ದಿನಗಳ ಶಹನಾಯಿ ಉತ್ತವ ಆರಂಭವಾಗಿದೆ ಶಹನಾಯಿ ಮಾಂತ್ರಿಕ ಭಾರತ ರತ್ನ ಉಸ್ತಾದ್ ಬಿಸ್ಕಿಲ್ಲಾ ಖಾನ್ ಅವರನ್ನು ಸ್ಲಿಸಲು ಬೃಹತ್ ಸಂಗೀತ ಕಾರ್ಯಕ್ರಮವನ್ನು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಹಾಗೂ ಸಂಗೀತ ನಾಟಕ ಅಕಾಡೆಮಿ ಹಮ್ಮಿಕೊಂಡಿದೆ ಆಸ್ಟೇಲಿಯಾದ ಪಶ್ಚಿಮ ಸಿಡ್ನಿ ಉಪನಗರಗಳಲ್ಲಿ ಪ್ರವಾಹಖೀಡಿತ ಪ್ರದೇಶಗಳಿಂದ ಸಾವಿರಾರು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸುವ ಬಗ್ಗೆ ಅಲ್ಲಿನ ಸರ್ಕಾರ ಚಿಂತನೆ ನಡೆಸಿದೆ ಮುಂದಿನ ಕೆಲವು ದಿನಗಳಲ್ಲಿ ಭಾರೀ ಮಳೆಯಾಗುವ ಮುನ್ಲೂಚನೆ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ ಆಸ್ವೇಲಿಯಾದ ನ್ತೂ ಸೌತ್ವೇಲ್ಸ್ನಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರೀ ಮಳೆಯಾಗುತ್ತಿದ್ದು ಪಲವು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಇದರಿಂದಾಗಿ ಭಾರೀ ಪ್ರಮಾಣದ ಹಾನಿ ಉಂಟಾಗಿದ್ದು ಭಾರೀ ಸಂಖ್ಯೆಯಲ್ಲಿ ತೆರವು ಕಾರ್ಯಾಚರಣೆಗೆ ಸೂಚನೆ ನೀಡಲಾಗಿದೆ